ದೇಶದಲ್ಲಿ ವೈದ್ಯಕೀಯ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ಕೊರೋನಾ ವಾರಿಯರ್ಸ್ ವಿರುದ್ದದ ಹಿಂಸಾಚಾರ ದುರ್ವತನೆ ಸಹಿಸಲಾಗದು ಪ್ರಧಾನಮಂತ್ರಿ

ದೇಶದಲ್ಲಿ ಜೂನ್ ಸೆಪ್ಟೆಂಬರ್ ಅವಧಿಯಲ್ಲಿ ಸರಾಸರಿಗಿಂತಲೂ ಅಧಿಕ ಮಳೆ ಸಂಭವ ಕೇಂದ್ರ ಭೂ ವಿಜ್ಞಾನಗಳ ಕಾರ್ಯದರ್ಶಿ ಕಿರು ಸಣ್ಣ ಮತ್ತು ಮದ್ಯಮ ಉದ್ದಿಮೆ ಎಂಎಸ್ಎಂಇಗಳು ಮತ್ತು ರೈತರಿಗೆ ನೆರವಾಗುವ ಉದ್ದೇಶದ ಐತಿಹಾಸಿಕ ನಿರ್ಧಾರಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸುದ್ದಿಗಾರರಿಗೆ ವಿವರ ನೀಡಿ ಎಂಎಸ್ಎಂಇಗಳ ವ್ಯಾಖ್ಯಾನವನ್ನು ಸರ್ಕಾರ ಮತ್ತಷ್ಟು ಪರಿಷ್ಕರಿಸಿದ್ದು ಇದರ ವ್ಯಾಪ್ತಿಗೆ ಅನೇಕ ಉದ್ಯಮ ಘಟಕಗಳು ಸೇರ್ಪಡೆಯಾಗಲು ಅವಕಾಶ ನೀಡಿದೆ

ಇದರಿಂದ ರೈತರ ಉತ್ವನ್ನಗಳಿಗೆ ಆದಾಯ ಖಾತರಿ ಪಡಿಸಲಿದೆ ಎಂದರು

ಕ್ವಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ವಲಯಗಳಿಗೆ ಬ್ಲಾಂಕ್ಗಳಿಂದ ಪಡೆಯಲಾಗಿರುವ ಅಲ್ಪಾವಧಿ ಸಾಲಗಳ ಮರುಪಾವತಿ ಅವಧಿಯನ್ನು ಈ ವರ್ಷದ ಆಗಸ್ಟ್ ಅಂತ್ಯದವರೆಗೆ ವಿಸ್ತರಿಸಲು ಸಂಪುಟ ಅನುಮೋದನೆ ನೀಡಿದೆ

ಐದನೇ ಹಂತದ ಲಾಕ್ಡೌನ್ಗೆ ಸಂಬಂಧಿಸಿದ ಗೃಹ ಸಚಿವಾಲಯದ ಮಾರ್ಗಸೂಚಿಗಳು ವೈಮಾನಿಕ ವಲಯದ ಕ್ರಮೇಣ ಮತ್ತು ಪರಿಸ್ಥಿತಿ ಅಧಾರಿತ ಪುನರಾರಂಭಕ್ಕೆ ಅನುವು ಮಾಡಿಕೊಡುತ್ತದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ

ಈ ವಿಮಾನಗಳ ಹಾರಾಟ ಸಂಖ್ಯೆಯನ್ನು ಗಮನಾರ್ಹ ರೀತಿಯಲ್ಲಿ ಹೆಚ್ಚಿಸಲು ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಸಚಿವರು ತಿಳಿಸಿದರು ದಿಸ್ವೆನ್ಸರ್ ಪಂಪ್ಗಳನ್ನು ಒಳಗೊಂದ ಸ್ಯಾನಿಟ್ಟಿಸರ್ ಹೊರತುಪದಿಸಿ ಎಲ್ಲಾ ರೀತಿಯ ಆಲ್ಕೋಹಾಲ್ ಆಧಾರಿತ ಹ್ಯಾಂಡ್ ಸ್ಯಾನಿಟೈಸರ್ಗಳ ರಫ್ತಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಆಲ್ಕೋಹಾಲ್ ಆಧಾರಿತ ಸ್ಲಾನಿಟ್ಟೆಸರ್ಗಳನ್ನು ಇತರ ಪ್ಲಾಕಿಂಗ್ಗಳಲ್ಲಿ ವಿದೇಶಗಳಿಗೆ ರಫ್ತ ಮಾಡಲು ಅವಕಾಶ ನೀಡಲಾಗಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ

ಆದರೆ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಯಾನಿಟ್ಟೆಸರ್ ಉತ್ಪಾದನೆ ಹಾಗೂ ದಾಸ್ತಾನು ಖಾತರಿಪಡಿಸಿಕೊಂಡ ನಂತರ ತನ್ನ ರಫ್ತು ನೀತಿಯನ್ನು ಸರ್ಕಾರ ಸದಿಲಿಸಿದೆ

ಭಾರತದಂತಹ ದೇಶದಲ್ಲಿ ಸುಸಜ್ಜಿತ ವೈದ್ಯಕೀಯ ಹಾಗೂ ವೈದ್ಯಕೀಯ ಶಿಕ್ಷಣದ ಮೂಲಸೌಕರ್ಯ ಹೊಂದುವ ಅಗತ್ಯವಿದ್ದು ಈ ಹಿನ್ನೆಲೆಯಲ್ಲಿ ದೇಶದ ಪ್ರತಿ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಅಥವಾ ಸ್ವಾತಕೋತ್ತರ ವೈದ್ಯಕೀಯ ಸಂಸ್ಥೆಯನ್ನು ಸ್ಥಾಪಿಸುವ ಪ್ರಯತ್ನಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಟೆಲಿಮೆಡಿಸಿನ್ನಲ್ಲಿ ಮತ್ತಷ್ಟು ಮುಂದುವರೆದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಆರೋಗ್ಯ ವಲಯದಲ್ಲಿ ಮೇಕ್ ಇನ್ ಇಂಡಿಯಾ ಹಾಗೂ ಐಟಿ ಆಧಾರಿತ ತಂತ್ರಜ್ಞಾನವನ್ನು ಮೇಳ್ಳಿಸುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಬೇಕಿದೆ ಎಂದು ನರೇಂದ್ರ ಮೋದಿ ಅಭಿಪ್ರಾಯ ಪಟ್ಟರು

ಈ ಹೋರಾಟದಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಗೆಲುವು ಸಾಧಿಸುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಮಂತ್ರಿ ಇಂತಹ ಸಮಯದಲ್ಲಿ ಇದಿ ಜಗತ್ತು ಕೃತಜ್ಞತೆ ಹಾಗೂ ಆಶಯದಿಂದ ವೈದ್ಯರು ದಾದಿಯರು ವೈದ್ಯಕೀಯ ಸಿಬ್ಬಂದಿ ಹಾಗೂ ವೈಜ್ಞಾನಿಕ ಸಮುದಾಯವನ್ನು ಎದುರು ನೋಡುತ್ತಿವೆ ಎಂದರು ಯಾವುದೇ ಕಾರಣಕ್ಕೂ ಈ ಸಮುದಾಯದ ವಿರುದ್ಧ ಹಿಂಸಾಚಾರ ನಿಂದನೆ ಕೆಟ್ಟವರ್ತನೆಯನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಪ್ರಧಾನಮಂತ್ತಿ ಎಚ್ಚರಿಕೆ ನೀಡಿದರು

ಎಸ್ ಯಡಿಯೂರಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಸಮತೋಲನ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ಎಂದು ಹೇಳಿದರು ದೇಶದ ಎಲ್ಲಾ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಕೇಂದ್ರದ ಜನಪರ ಯೋಜನೆಗಳನ್ನು ಕರ್ನಾಟಕ ಅನುಷ್ಠಾನಗೊಳಿಸುತ್ತಿದೆ ಕೇಂದ್ರದ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯವೂ ತನ್ನ ಕೊಡುಗೆಗಳನ್ನು ನೀಡುತ್ತಿದೆ ಎಂದು ಅವರು ತಿಳಿಸಿದರು

ಈ ಮಧ್ಯೆ

ಮಾಧವನ್ ನಾಯರ್ ರಾಜೀವನ್ ತಿಳಿಸಿದ್ದಾರೆ